ಹರ್ಷವರ್ಧನ್ ಅಧ್ಯಕ್ಷತೆಯಲ್ಲಿ ನವದೆಪಲಿಯಲ್ಲಿಂದು ಉನ್ನತಾಧಿಕಾರಿಗಳ ಸಭೆಯಲ್ಲಿ ಪರಾಮರ್ಶೆ ನಡೆಸಲಾಯಿತು ಸಭೆಯಲ್ಲಿ ಸಚಿವಾಲಯದ ಉನ್ನತಾಧಿಕಾರಿಗಳು ಸರ್ಕಾರಿ ಆಸ್ತ್ರೆಗಳ ಮುಖ್ಯಸ್ತರು ಪಾಲ್ಗೊಂಡಿದ್ದರು ಕೇಂದ್ರ ಹಾಗೂ ರಾಜ್ಯ ಮಟ್ಟದಲ್ಲಿ ವಿವಿಧ ಸಚಿವಾಲಯಗಳ ನಡುವೆ ಸಮನ್ನಯತೆಯಿಂದ ವೈರಾಣು ನಿಗ್ರಹಕ್ಕೆ ಕೈಗೊಂಡಿರುವ ಕ್ರಮಗಳ ಕುರಿತು ಸಚಿವರು ಮೆಚ್ಚುಗೆ ವ್ಯಕ್ತಪಡಿಸಿದರು ವಿದೇತಗಳಲ್ಲಿರುವ ಭಾರತೀಯ ರಾಯಭಾರ ಕಚೇರಿಗಳೂ ಈ ನಿಟ್ಟಿನಲ್ಲಿ ನಡೆಸಿರುವ ಪ್ರಯತ್ನವನ್ನು ಅವರು ಶ್ಲಾಘಿಸಿದರು ರಾಜ್ಞರ್ಕಾರಗಳು ಕೊರೋನಾ ವೈರಾಣು ನಿಗ್ರಪಕ್ಷೆ ನಡೆಸಿರುವ ತಯಾರಿ ಸೇರಿದಂತೆ ಕೈಗೊಂಡಿರುವ ಮುಂಚಾಗ್ರತಾ ಕ್ರಮಗಳ ಬಗ್ಗೆ ಸಚಿವರು ಪ್ರತಂಸೆ ವ್ಯಕ್ತಪಡಿಸಿದ್ದಾರೆ ಸಾರ್ವಜನಿಕರಿಗೆ ಸೋಂಕು ನಿಗ್ರಹ ಕುರಿತು ಮಾರ್ಗಸೂಚಿ ಸಲಹೆ ಸೂಚನೆಗಳನ್ನು ನೀಡುವುದರ ಜೊತೆಗೆ ಜನರಲ್ಲಿ ಉಂಟಾಗಿರುವ ತಪ್ಪು ಕಲ್ಪನೆಗಳನ್ನು ದೂರ ಮಾಡಲು ಬಹುಮಾಧ್ಯಮ ಸಂಪರ್ಕ ಅಭಿಯಾನಗಳನ್ನು ಕೈಗೆತ್ತಿಕೊಳ್ಳದೇಕು ಎಂದು ಡಾ ಪರ್ಷವರ್ಧನ್ ಸಲಹೆ ಮಾಡಿದ್ದಾರೆ ಮಾರಣಾಂತಿಕ ಕೊರೋನಾ ವೈರಾಣು ದೇತದಲ್ಲಿ ಇನ್ನೂ ಜನ ಸಮುದಾಯಕ್ಕೆ ಪರಡುವ ಸ್ಲಿತಿ ತಲುಪಿಲ್ಲ ಎಂದು ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ ಐಸಿಎಂಆರ್ ಮಹಾನಿರ್ದೇಶಕ ಬಲರಾಂ ಭಾರ್ಗವ ಹೇಳಿದ್ದಾರೆ

ಭಾರ್ಗವ ತಿಳಿಸಿದ್ದಾರೆ ಮಂಡಳಯ ಎಲ್ಲ ಶ್ರಯೋಗಾಲಯಗಳಲ್ಲಿ ರೋಗಾಣು ಪರೀಕ್ಷಾ ಸೌಲಭ್ಯಗಳನ್ನು ವಿಸ್ತರಿಸಲು ಐಸಿಎಂಆರ್ ನಿರ್ಧರಿಸಿದೆ ಎಂದು ಅವರು ಹೇಳದರು

ಈ ವಲಯದಲ್ಲಿ ಕೊರೋನಾ ವೈರಾಣು ಸೋಂಕು ಶ್ರಕರಣಗಳು ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಈ ದೇಶಗಳಲ್ಲಿ ಗಡಿಗಳನ್ನು ಬಂದ್ ಮಾಡುವ ಹಾಗೂ ಶಾಲಾ ಕಾಲೇಜುಗಳನ್ನು ಮುಚ್ಚುವ ಅನಿವಾರ್ಯ ಪರಿಸ್ತಿತಿ ನಿರ್ಮಾಣವಾಗಿದೆ

ಈ ಎಲ್ಲ ದೇಶಗಳಲ್ಲೂ ವೈರಾಣು ಸೋಂಕು ಪ್ರಕರಣಗಳು ಪತ್ತೆಯಾಗಿವೆ

ಗುಜರಾತ್ನಲ್ಲಿ ತಾಲಾ ಮಕ್ಕಳ ಪಾಠ ಪ್ರವಚನಗಳನ್ನು ಖಾಸಗಿ ಪ್ರಾದೇತಿಕ ಟವಿ ವಾಹಿನಿ ಮೂಲಕ ಪ್ರಸಾರ ಮಾಡಲು ಶಿಕ್ಷಣ ಇಲಾಖೆ ಇಂದು ನಿರ್ಧರಿಸಿದೆ ಕೊರೋನಾ ವೈರಾಣು ಭೀತಿ ಓನ್ನೆಲೆಯಲ್ಲಿ ತಾಲೆಗಳನ್ನು ಮುಚ್ಚರುವುದರಿಂದ ನಪ್ಸವಾಗುವ ಪಾಕ ಪ್ರವಚನಗಳನ್ನು ಈ ಮೂಲಕ ತುಂಬಿಕೊಡಲು ಈ ನಿರ್ಧಾರ ಕ್ಷೆಗೊಳ್ಳಲಾಗಿದೆ

ಮಾರಣಾಂತಿಕ ಕೊರೋನಾ ಸೋಂಕಿನಿಂದ ತಮ್ಮನ್ನು ತಾವು ರಕ್ಷಿಸಿಕೊಳ್ಳಲು ಸಾರ್ವಜನಿಕರು ಕೈಗೊಳ್ಳಬೇಕಾದ ಮುಂಜಾಗ್ರತಾ ತ್ರಮಗಳ ಬಗ್ಗೆ ಕೇಂದ್ರ ಆರೋಗ್ನ ಮತ್ತು ಕುಟುಂಬ ಕಲ್ಲಾಣ ಇಲಾಖೆ ಸಲಹೆ ಮಾಡಿದೆ ಜನರು ಗುಂಪಾಗಿ ಸೇರುವುದರಿಂದ ಆದಷ್ಟು ದೂರವಿರಬೇಕು ಯಾರಾದರೂ ಕೆಮ್ನು ಹಾಗೂ ಜ್ವರದಿಂದ ಬಳಲುತ್ತಿದ್ದರೆ ಅಂತಹವರು ಇತರರೊಂದಿಗೆ ದೆರೆಯುವುದನ್ನು ತಡೆಯದೇಕು ಸಾರ್ವಜನಿಕರು ತಮ್ಮ ಕೈಗಳನ್ನು ಶುದ್ದವಾಗಿ ತೊಳೆಯದೆ ಕಣ್ಣು ಬಾಯಿ ಮತ್ತು ಮೂಗುಗಳನ್ನು ಸ್ವರ್ತಿಸಬಾರದು ಎಂದು ಇಲಾಖೆ ಸಲಹೆ ಮಾಡಿದೆ ಸಾರ್ವಜನಿಕ ಸ್ಠಳಗಳಲ್ಲಿ ಉಗುಳುವುದನ್ನು ಮಾಡಬಾರದು ಪ್ರತಿಯೊಬ್ಬರು ಆಗಿದಾಂಗ್ಗೆ ಸಾಬೂನು ಮತ್ತು ನೀರಿನಿಂದ ಅಥವಾ ಮಧ್ಯಸಾರ ಮಿತ್ರಿತ ಸ್ಥಾನಿಟೈಸರ್ನಿಂದ ಕೈ ತೊಳೆಯದೇಕು ಟಕ್ಕೂಗಳನ್ನು ಬಳಸಿದ ನಂತರ ಕೂಡಲೇ ಕಸದ ಬುಟ್ಟಗೆ ಎಸೆಯದೇಕು ಜ್ವರ ಉಸಿರಾಟದ ತೊಂದರೆ ಮತ್ತು ಕೆಮ್ಜಿನಿಂದ ಬಳಲಿದರೆ ಅಂತಹವರು ಕೂಡಲೇ ವೈದ್ಯರನ್ನು ಸಂಪರ್ಕಿಸಬೇಕು

ಕೊರೋನಾ ವೈರಾಣು ವ್ಯಾಪಿಸುತ್ತಿರುವ ಹಿನ್ನೆಲೆಯಲ್ಲಿ ಕೇಂದ್ರೀಯ ಪ್ರೌಢುಕ್ಷಣ ಮಂಡಳಿ ಸಿಬಿಎಸ್ಇ ಪರೀಕ್ಷೆಗಳಗೆ ಹಾಜರಾಗುವ ವಿದ್ಯಾರ್ಥಿಗಳ ನಡುವೆ ಸಾಕಷ್ಟು ಅಂತರವಿರುವಂತೆ ನೋಡಿಕೊಳ್ಳಬೇಕೆಂದು ಪರೀಕ್ಷಾ ಕೇಂದ್ರಗಳಿಗೆ ನಿರ್ದೇತನ ನೀಡಲಾಗಿದೆ ಪರೀಕ್ಷೆಗೆ ಹಾಜರಾಗುವ ವಿದ್ಯಾರ್ಥಿಗಳ ನಡುವೆ ಒಂದು ಮೀಟರ್ ಅಂತರವಿರುವಂತೆ ಅಗತ್ಯ ತ್ರಮ ಕೈಗೊಳ್ಳುವುದು ಪರೀಕ್ಷಾ ಕೇಂದ್ರಗಳ ಜವಾಬ್ದಾರಿಯಾಗಿರುತ್ತದೆ ಎಂದು ಸಿಬಿಎಸ್ಇ ಬಿಡುಗಡೆ ಮಾಡಿರುವ ಮಾರ್ಗಸೂಚಿಯಲ್ಲಿ ತಿಳಿಸಲಾಗಿದೆ

ಎಸ್ ಯಡಿಯೂರಪ್ಪ ಕರ್ನಾಟಕ ವಿಧಾನಸಭೆಯಲ್ಲಿಂದು ಪ್ರಕಟಟದರು

ಈ ಶಾಸಕರು ವಿಧಾನಸಭೆ ಅಧಿವೇಶನಕ್ಕೆ ಹೋಗಬಹುದು ಅಥವಾ ಹೋಗದೆ ಇರಬಹುದು ಆದರೆ ಅವರನ್ನು ಒತ್ತೆಯಾಳಾಗಿ ಇಟ್ಟುಕೊಳ್ಳುವುದು ಸೂಕ್ತವಲ್ಲ ಎಂದು ನ್ಯಾಯಾಲಯ ಅಭಿಪ್ರಾಯಪಟ್ಟದೆ ನ್ಗಾಯಮೂರ್ತಿಗಳಾದ ಡಿ

ಮಧ್ಯಪ್ರದೇಶದಲ್ಲಿ ಉಂಟಾಗಿರುವ ರಾಜಕೀಯ ಬಿಕ್ಕಟ್ಟು ಕುರಿತು ಮಾಜಿ ಮುಖ್ಯಮಂತ್ರಿ ಹಾಗೂ ಹಿರಿಯ ಬಿಜೆಪಿ ಮುಖಂಡ ತಿವರಾಜ್ ಸಿಂಗ್ ಚೌವ್ನಾಣ್ ಮತ್ತು ಕಾಂಗ್ರೆಸ್ ಸಲ್ಲಿಸಿರುವ ಅರ್ಜಿಗಳ ಕುರಿತು ವಿಭಾಗೀಯ ಪೀಠ ವಿಚಾರಣೆ ನಡೆಸುತ್ತಿದೆ ಮಾರಣಾಂತಿಕ ಕೊರೋನಾ ಸೋಂಕು ಪರಡುವುದನ್ನು ನಿಗ್ರಹಿಸಲು ಭಾರತೀಯ ನೌಕಾಪಡೆ ಎಲ್ಲ ರೀತಿಯ ಮುಂಜಾಗ್ರತಾ ಕ್ರಮಗಳನ್ನು ಕ್ಲೆಗೊಂಡಿದೆ

ತಿಬಿರಗಳಲ್ಲಿ ಗುಂಪು ಸೇರುವುದನ್ನು ಚಲನಚಿತ್ರ ಪ್ರದರ್ಶನ ಮತ್ತಿತರ ಕಾರ್ಯಕ್ರಮಗಳನ್ನು ರದ್ದುಪಡಿಸಲಾಗಿದೆ ಎಲ್ಲ ನೌಕಾಪಡೆಯ ಆಸ್ಪತ್ರೆಗಳಲ್ಲಿ ಶ್ರತ್ನೇಕ ಚಿಟ್ನಾಲಯಗಳನ್ನು ತೆರೆಯಲಾಗಿದೆ

ಜಮ್ನು ಮತ್ತು ಕಾಶ್ವೀರದ ಗಡಿಯಲ್ಲಿ ಪಾಕಿಸ್ತಾನದ ಪಡೆಗಳಂದ ಇಂದು ಮತ್ತೊಮ್ನೆ ಕದನ ವಿರಾಮ ಉಲ್ಲಂಘನೆಯಾಗಿದೆ ಗಡಿ ಜಿಲ್ಲೆಯಾದ ಪೂಂಚ್ನಲ್ಲಿರುವ ಸೇನಾ ನೆಲೆಗಳು ಮತ್ತು ನಾಗರಿಕ ವಸತಿ ಪ್ರದೇಶಗಳನ್ನು ಗುರಿಯಾಗಿಟ್ಲುಕೊಂಡು ಪಾಕಿಸ್ತಾನ ಪಡೆಗಳು ಅಪ್ರಚೋದಿತ ಮತ್ತು ಮನಸೋ ಇಜ್ಲೆ ಗುಂಡಿನ ದಾಳಿ ನಡೆಸಿವೆ

ಇದಕ್ಕೆ ಪ್ರತಿಯಾಗಿ ಭಾರತೀಯ ಪಡೆಗಳು ತಕ್ಕ ಉತ್ತರ ನೀಡಿವೆ ಈ ದಾಳಿಯಲ್ಲಿ ಸಾವು ನೋವು ಸಂಭವಿಸಿಲ್ಲ ಎಂದು ವಕ್ತಾರರು ತಿಳಿಸಿದ್ದಾರೆ ಜಮ್ನು ಮತ್ತು ಕಾಶ್ವೀರ ಹಾಗೂ ಲಢಾಬ್ ಕೇಂದ್ರಾಡಳಿತ ಪ್ರದೇಶಗಳಿಗೆ ಅನುದಾನ ಒದಗಿಸುವ ಬೇಡಿಕೆಗಳ ಕುರಿತ ಚರ್ಚೆ ಮತ್ತು ಮತಕ್ಕೆ ಹಾಕುವ ವಿಚಾರವನ್ನು ಲೋಕಸಭೆಯಲ್ಲಿಂದು ಕೈಗೆತ್ತಿಕೊಳ್ಳಲಾಗಿದೆ